ಸಚಿವಾಲಯದ ಪರಿಷ್ಲತ ಮಾರ್ಗಸೂಚಿಗಳನ್ನು ಅನುಸರಿಸಲು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಷ್ತೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚನೆ

ಕಾರ್ಯಕ್ರಮಗಳಿಗೆ ಬಿಗಿ ನಿರ್ಬಂಧ ಅಂತಾರಾಜ್ಯ ಪ್ರಯಾಣಿಕ ವಾಹನಗಳು ಮತ್ತು ಬಸ್ಗಳ ಸಂಚಾರಕ್ಕೆ ಅನುಮತಿ

ಐದನೇ ಮತ್ತು ಕೊನೆಯ ಹಂತದ ಆರ್ಥಿಕ ಸುಧಾರಣಾ ನೀತಿ ಕ್ರಮಗಳ ಪ್ರಕಟ ನರೇಗಾ

ಪರಿಣಾಮ ಪ್ರಧಾನಮಂತ್ರಿ ಮತ್ತು ಗ್ವಹ ಸಚಿವರ ಶ್ವಾಘನೆ

ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ರಾಜ್ಯ ಸರ್ಕಾರಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಾನಾ ಇಲಾಖೆಗಳು ಲಾಕ್ಡೌನ್ ನಿರ್ಬಂಧಗಳನ್ನು ಮುಂದುವರಿಸಬೇಕು ಎಂದು ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಎಂಎ ಸೂಚನೆ ನೀಡಿದೆ

ದೇಶಾದ್ಯಂತ ಆರ್ಥಿಕ ಚಟುವಟಿಕೆಗಳನ್ನು ಮುಕ್ತಗೊಳಿಸುವ ಮೂಲಕ ಕೊರೋನಾ ಸೋಂಕು ನಿಯಂತ್ರಣಗೊಳಿಸಲು ಹೊಸ ಮಾರ್ಗಸೂಚಿಯಲ್ಲಿ ಆದ್ಯತೆ ನೀಡಲಾಗಿದೆ

ಹೊಸ ಮಾರ್ಗಸೂಚಿ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮುಖಗವಸು ಧರಿಸುವುದು ಕಡ್ಡಾಯ ಉಗುಳುವಿಕೆ ದಂಡ ಸಹಿತ ಶಿಕ್ಷೆ ವಿಧಿಸಲಾಗಿದೆ ಸಾರ್ವಜನಿಕ ಸ್ಥಳ ಮತ್ತು ಸಾರಿಗೆ ವೇಳಿ ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಕಡ್ಡಾಯ ಮಾಡಲಾಗಿದೆ

ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಪಾನ್ ಗುಟ್ನಾ ಮತ್ತು ತಂಬಾಕು ನಿರ್ಬಂಧಿಸಲಾಗಿದೆ ಮನೆಯಿಂದಲೇ ಕೆಲಸ ಮಾಡುವುದನ್ನು ಸಾಧ್ಯವಾದಷ್ಟು ವಿಸ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ ಎಲ್ಲಾ ಪ್ರವೇಶ ಮತ್ತು ನಿರ್ಗಮನ ವೇಳಿ ಥರ್ಮಲ್ ಸ್ಕ್ಯಾನಿಂಗ್ ಕೈತೊಳೆಯುವಿಕೆ ಮತ್ತು ಸ್ಯಾನಿಟೈಸರ್ ಬಳಕೆ ಕಡ್ಡಾಯ ಮಾಡಲಾಗಿದೆ

ಎಲ್ಲಾ ದೇಶೀಯ ಮತ್ತು ಅಂತಾರಾಷ್ಟೀಯ ಪ್ರಯಾಣಿಕ ವಿಮಾನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಆದರೆ ದೇಶೀಯ ವೈದ್ಯಕೀಯ ಸೇವೆಗಳು ವೈಮಾನಿಕ ಆಂಬುಲೆನ್ಸ್ ಮತ್ತು ಭದ್ರತಾ ವಿಮಾನಗಳ ಸಂಚಾರಕ್ಕೆ ಕೇಂದ್ರ ಗ್ಬಹ ಸಚಿವಾಲಯ ಅನುಮತಿ ನೀಡಿದೆ ರೈಲು ಮತ್ತು ಮೆಟ್ರೋ ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ ಶಾಲಾ ಕಾಲೇಜುಗಳು ಶೈಕ್ಷಣಿಕ ತರಬೇತಿ ಮತ್ತು ಬೋಧನಾ ಸಂಸ್ಥೆಗಳು ಮುಚ್ಚಿರಲಿವೆ ಆನ್ಲೈನ್ ದೂರ ಕಲಿಕಾ ವ್ಯವಸ್ಥೆ ಮುಂದುವರಿಸಲು ಅನುಮತಿ ನೀಡಲಾಗಿದೆ ಹೊಟೇಲ್ಗಳು ರೆಸ್ವೋರೆಂಟ್ಗಳು ಮತ್ತು ಆತಿಥ್ಯ ಸೇವೆ ನಿರ್ಬಂಧವನ್ನು ಮುಂದುವರಿಸಲಾಗಿದೆ ಆದರೆ ಆರೋಗ್ಯ ಅಥವಾ ಸರ್ಕಾರಿ ಅಧಿಕಾರಿಗಳು ಆರೋಗ್ಯ ಸಂರಕ್ಷಣಾ ಕಾರ್ಯಕರ್ತರು ಪ್ರವಾಸಿಗಳು ಸೇರಿದಂತೆ ನಿಲುಗಡೆಯಾಗಿರುವ ಜನರಿಗೆ ಆತಿಥ್ಯ ಸೇವೆ ಮತ್ತು ಕ್ಲಾರಂಟ್ಟಿನ್ ಸೌಲಭ್ಯ ಮುಕ್ತವಾಗಿರಲಿದೆ ಮನೆಗಳಿಗೆ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುವ ರೆಸ್ಟೋರೆಂಟ್ಗಳಿಗೆ ಅನುಮತಿ ನೀಡಲಾಗಿದೆ ಎಲ್ಡಾ ವಿಧದ ಸಿನಿಮಾ ಹಾಲ್ಗಳು ಶಾಪಿಂಗ್ ಮಾಲ್ಗಳು ಜಿಮ್ನೇಷಿಯಂ ಈಜುಕೊಳ ಮನರಂಜನಾ ಉದ್ಯಾನಗಳು ಚಿತ್ರಮಂದಿರಗಳು ಬಾರ್ಗಳು ಸಭಾಂಗಣಗಳು ಹಾಗೂ ಸಮಾಗಮ ಮಂದಿರಗಳು ಮುಚ್ಚಿರಲಿವೆ ಕ್ರೀಡಾ ಸಂಕೀರ್ಣಗಳು ಮತ್ತು ಕ್ರೀಡಾಂಗಣಗಳನ್ನು ತೆರೆಯಲು ಅನುಮತಿ ನೀಡಲಾಗಿದೆ ಎಲ್ಲ ರೀತಿಯ ಸಾಮಾಜಿಕ ರಾಜಕೀಯ ಕ್ರೀಡೆ ಮನರಂಜನೆ ಶಿಕ್ಷಣ ಸಂಸ್ಸ್ತಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಭೆ ಸಮಾರಂಭಗಳನ್ನು ನಿರ್ಬಂಧಿಸಲಾಗಿದೆ ಧಾರ್ಮಿಕ ಕೇಂದ್ರಗಳು ಪೂಜಾ ಸ್ಥಳಗಳನ್ನು ಸಾರ್ವಜನಿಕರಿಗೆ ನಿರ್ಬಂಧಿಸಲಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಿಗಿ ನಿರ್ಬಂಧ ಹಾಕಲಾಗಿದೆ ಳನೇ ಹಂತದ ಲಾಕ್ಡೌನ್ನಲ್ಲಿ ಅಂತಾರಾಜ್ಯ ಪ್ರಯಾಣಿಕ ವಾಹನಗಳು ಮತ್ತು ಬಸ್ಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ ರಾಜ್ಯಗಳ ಪರಸ್ಪರ ಸಹಮತದ ಮೂಲಕ ಸಾರ್ವಜನಿಕ ಸಂಚಾರಕ್ಕೆ ಅನುಮತಿ ಕೊಡಲಾಗಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಳಗೆ ಪ್ರಯಾಣಿಕ ವಾಹನಗಳು ಮತ್ತು ಬಸ್ಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ ಕೆಂಪು ಹಸಿರು ಮತ್ತು ಕಿತಳೆ ವಲಯಗಳ ಗುರುತಿಸುವಿಕೆ ಜವಾಬ್ದಾರಿಯನ್ತು ಆಯಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಕ್ಕೆ ನೀಡಲಾಗಿದೆ ಕಂಟ್ಟಿನ್ಮೆಂಟ್ ವಲಯಗಳಿಗೆ ಯಾವುದೇ ಸಡಿಲಿಕೆ ಇಲ್ಲ

ಕಚೇರಿಗಳಲ್ಲಿ ಕೆಲಸ ಮಾಡುವ ಎಲ್ಲಾ ಉದ್ಯೋಗಿಗಳು ತಮ್ಮ ಮೊಬ್ಮೆಲ್ಗಳಲ್ಲಿ ಆರೋಗ್ನ ಸೇತು ಆಪ್ ಅಳವಡಿಸಿಕೊಳ್ಳಲು ಸೂಚಿಸಲಾಗಿದೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೊರೋನಾ ಯೋಧರ ಸುಗಮ ಸಂಚಾರ ಮತ್ತು ಸುರಕ್ಷತೆಗೆ ಆದ್ಯತೆಯ ಗಮನ ನೀಡಲು ಕಟ್ಟುನಿಟ್ಟಿನ ಸೊಚನೆ ನೀಡಲಾಗಿದೆ ಎಲ್ಲ ರೀತಿಯ ಸರಕು ಮತ್ತು ಖಾಲಿ ಟ್ರಕ್ಗಳ ಅಂತಾರಾಜ್ಯ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ

ಎಲ್ಲಾ ವಲಯಗಳಲ್ಲಿ ಖಾಸಗಿ ಹೂಡಿಕೆದಾರರ ಪಾಲ್ಗೊಳ್ಳುವಿಕೆಗೆ ಅವಕಾಶ ಕಲ್ಪಿಸಲಾಗುವುದು ಪ್ರತಿ ಕಾರ್ಯತಂತ್ರ ವಲಯದಲ್ಲಿ ಕನಿಷ್ಣ ಒಂದು ಸಾರ್ವಜನಿಕ ರಂಗದ ಉದ್ಯಮ ಇರಲಿದೆ ಸದ್ಯದಲ್ಲೇ ಕಾರ್ಯತಂತ್ರ ವಲಯಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಅವರು ತಿಳಿಸಿದರು

ಕೊರೋನಾ ನಿಯಂತ್ರಣ ಉದ್ದೇಶಕ್ಕಾಗಿ ದೇಶದ ನಗರ ಮತ್ತು ಗ್ರಾಮೀಣ ಆರೋಗ್ಯ ಮತ್ತು ಯೋಗಕ್ಷೇಮ ಕೇಂದ್ರಗಳಿಗಾಗಿ ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸಲಾಗುವುದು ಎಂಎಸ್ಎಂಇ ಘಟಕಗಳ ದಿವಾಳಿತನ ಮಿತಿಯನ್ನು ಒಂದು ಲಕ್ಷ ರೂಪಾಯಿಯಿಂದ ಒಂದು ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗುವುದು

ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ಉದ್ಯಮಶೀಲತೆ ಹೆಚ್ಚಿಸುವ ಜೊತೆಗೆ ಸಾರ್ವಜನಿಕ ವಲಯದ ಘಟಕಗಳು ಮತ್ತು ಗ್ರಾಮೀಣ ಆರ್ಥಿಕತೆ ಪುನಶ್ಚೇತನಕ್ಕೆ ಸಹಾಯಕವಾಗಲಿದೆ ಎಂದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆರೋಗ್ಯ ಶಿಕ್ಷಣ ಮತ್ತು ಉದ್ಯಮ ವೆಲಯದ ಗತಿ ಬದಲಿಸಲು ಈ ಪ್ಯಾಕೇಜ್ ಪೂರಕವಾಗಿದೆ ಕೊಟ್ಯಾಂತರ ಬಡವರಿಗೆ ಉದ್ಯೋಗ ಸೃಷ್ಷಿಸಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ

ಪಶ್ಚಿಮ ಬಂಗಾಳದ ಹೆಚ್ಚಿನ ಸಂಖ್ಯೆಯ ನಿವಾಸಿಗಳು ಬಾಂಗ್ಲಾದೇಶದಲ್ಲಿರುವುದರಿಂದ ಹಿಂದಿರುಗಲು ಬಲವಾದ ಕಾರಣಗಳನ್ನು ಹೊಂದಿರುವವರನ್ತು ಗುರುತಿಸಲು ಢಾಕಾದಲ್ಲಿನ ಭಾರತೀಯ ಹೈಕಮಿಷನ್ ವಿಶೇಷ ಪ್ರಯತ್ನಗಳನ್ನು ಕ್ಶೆಗೊಂಡಿದೆ ಮತ್ತು ಅವರಿಗೆ ಸರಿಯಾದ ಪ್ರಾಧಾನ್ನತೆಯನ್ನು ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ

ಪಶ್ಚಿಮ ಬಂಗಾಳದಲ್ಲಿ ಈ ಪ್ರಯಾಣಿಕರು ಕ್ವಾರಂಟೈನ್ ಅವಧಿ ನಂತರ ತಮ್ಮ ತಮ್ಮ ಮನೆಗಳಿಗೆ ಮರಳಲಿದ್ದಾರೆ